ಬೆಂಗಳೂರಿನ ಐಟಐ ಆಸ್ಪತ್ರೆಯನ್ನು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ತಾತ್ನಾಲಿಕ ಕೋವಿಡ್ ಆರ್ಲೆಕೆ ಕೇಂದ್ರವಾಗಿ ಪರಿವರ್ತಿಸಲು ಕ್ರಮ ಕೇಂದ್ರ ಸಚಿವ ಡಿ

ವರ್ಚುವಲ್ ಸುಧಿಗೋಷ್ಷಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಆಹಾರ ನಿಗಮದ ಗೋದಾಮುಗಳಿಂದ ಆಹಾರ ಧಾನ್ನ ಪೂರ್ಸೆಸಲಾಗಿದೆ

ಅಂತ್ನೋದಯ ಅನ್ನ ಯೋಜನೆ ಮತ್ತು ಆದ್ಲತಾ ವಲಯದ ಕುಟುಂಬಗಳಿಗೆ ಆಹಾರ ಧಾನ್ಗಗಳನ್ನು ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು

ಮುಂಬೈನ ನೌಕಾ ನೆಲೆಗೆ ಇಂದು ಐ ಎನ್

ಎನ್

ಈ ಹಡಗನ್ನು ಮಂಗಳೂರು ಉತ್ತರ ಶಾಸಕ ಡಾ ವೈ ಭರತ್ ಶೆಟ್ಲಿ ಜಿಲ್ಲಾಧಿಕಾರಿ ಡಾ

ವಿ ರಾಜೇಂದ್ರ ಮತ್ತು ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಫಟಕದ ಪದಾಧಿಕಾರಿಗಳು ಬರ ಮಾಡಿಕೊಂಡರು ಇಂದು ಆಗಮಿಸಿದ ಆಕ್ಸಿಜನ್ನು ದಕ್ಷಿಣ ಕನ್ನಡ ಉಡುಪ ಮತ್ತು ಉತ್ತರ ಕನ್ವಡ ಜಿಲ್ಲೆಗಳಲ್ಲಿ ಬಳಸಿ ಕೊಳ್ಲಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ರಾಜ್ಞದ ಕೆಲ ಆಯ್ದ ಕೇಂದ್ರಗಳಲ್ಲಿ ಲಚಿಕೆ ನೀಡಲು ವ್ಯವಸ್ಥೆ ಮಾಡಲಾಗಿದೆ

ಜಾಗತಿಕವಾಗಿ ಅತ್ಯಂತ ವೇಗವಾಗಿ ಕೋವಿಡ್ ಲಸಿಕೆ ಹಾಕಿದ ಸಾಧನೆ ಮಾಡಿದೆ

ಕೋವಿಡ್ ಸೋಂಕು ನಿಯಂತ್ರಣ ಉದ್ದೇಶದಿಂದ ಕರ್ನಾಟಕದಲ್ಲಿ ಜಾರಿಗೊಳಿಸಿರುವ ಮಾರ್ಗಸೂಚಿ ಉಲ್ಲಂಘಿಸಿದ ಸಂದರ್ಭದಲ್ಲಿ ಪೊಲೀಸರು ಯಾವುದೇ ವ್ಯಕ್ತಿಯ ಮೇಲೆ ಬಲ ಪ್ರಯೋಗ ಮಾಡಬಾರದು ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ

ದೇತದಲ್ಲಿ ಏರಿಕೆಯಾಗುತ್ತಿರುವ ಕೋವಿಡ್ ಸೊಂಕು ನಿಯಂತ್ರಣಕ್ಕೆ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಲುತ್ತಿದ್ದು ನಿರಂತರ ನಿಗಾವಹಿಸಿದೆ ಎಂದು ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜವಡೇಕರ್ ತಿಳಿಸಿದ್ದಾರೆ ಕಳೆದ ಜನವರಿಯಲ್ಲಿ ಸೋಂಕು ಪ್ರಕರಣಗಳ ಸಂಖ್ಯೆ ಕಡಿಮೆ ಇತ್ತು ಆದರೂ ಈ ವಿಚಾರವನ್ನು ನಿರ್ಲಕ್ಷಮಾಡಿಲ್ಲ ಕೇರಳದಲ್ಲಿ ಸೋಂಕು ಹೆಚ್ಚಿದ್ದ ಕಾರಣ ಕೇಂದ್ರ ತಂಡವನ್ನು ನಿಯೋಜಿಸಿ ಅಧ್ಯಯನ ನಡೆಸಲಾಗಿತ್ತು

ಆರೋಗ್ಲ ರಾಜ್ಲಕ್ಷೆ ಸಂಬಂಧಪಟ್ಟ ವಿಚಾರವಾಗಿದ್ದರೂ ಸಹ ಕೇಂದ್ರ ಸರ್ಕಾರ ಕೇವಲ ಮಾರ್ಗಸೂಚಿಗಳನ್ನು ಹೊರಡಿಸುವ ಮತ್ತು ಸಲಹೆಗಳನ್ನು ನೀಡುವ ವಿಚಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಸೋಂಕು ಹೆಚ್ಚರುವ ರಾಜ್ಯಗಳಿಗೆ ವಿಶೇಷ ಕಣ್ಸಾವಲು ತಂಡಗಳನ್ನು ನಿಯೋಜಿಸಿ ನಿಯಂತ್ರಣಕ್ಕೆ ಆದ್ಲತೆ ನೀಡಿದೆ ಎಂದು ಹೇಳಿದರು ಬೆಂಗಳೂರಿನ ಕೆ ಆರ್ ಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಕೇಂದ್ರ ಸರ್ಕಾರಿ ಸ್ವಾಮ್ಖದ ಐಟಐ ಆಸ್ಪತ್ರೆಯನ್ನು ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಪುನಕ್ಷೇತನಗೊಳಿಸಿ ತಾತ್ಕಾಲಿಕವಾಗಿ ಕೋವಿಡ್ ಕೇಂದ್ರವಾಗಿ ಪರಿವರ್ತಿಸಲಾಗುವುದು ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಲರ ಸಚಿವ ಡಿ ವಿ ಸದಾನಂದಗೌಡ ಹೇಳದ್ದಾರೆ ತಾವು ಈಗಾಗಲೇ ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಸಚಿವರೊಂದಿಗೆ ಪತ್ರ ವ್ಯವಹಾರ ನಡೆಸಿದ್ದು ಅಗತ್ತ ಸಹಕಾರ ದೊರೆಯುವ ವಿಶ್ವಾಸವಿದೆ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಕೋವಿಡ್ ಪ್ರಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇರುವ ಆಸ್ಪತ್ರೆಗಳು ಸಾಲುತ್ತಿಲ್ಲ ಹೀಗಾಗಿ ಹೆಚ್ಚನ ಪ್ರಮಾಣದಲ್ಲಿ ತಾತ್ಕಾಲಿಕ ಕೋವಿಡ್ ಆರ್ಕೆಕೆ ಕೇಂದ್ರಗಳನ್ನು ಕಲ್ಪಿಸುವುದು ಅನಿವಾರ್ಯವಾಗಿದೆ ಕೆ ಆರ್ ಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಐಟಐ ಆಸ್ಪತ್ರೆಯು ವಿಸ್ತಾರವಾದ ಸ್ಥಳಾವಕಾಶ ಹೊಂದಿದೆ ಎಂದು ಹೇಳಿದ್ದಾರೆ ಈ ಮಧ್ಯೆ ಸಚಿವ ಸದಾನಂದಗೌಡ ಅವರು ಇಂದು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಿವಿಧ ವಾರ್ಡುಗಳಲ್ಲಿ ರೋಗನಿರೋಧಕ ದ್ರಾವಣ ಸಿಂಪಡಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರ ಅರಿಂದಮ್ ಬಗ್ಗಿ ಈ ವಿಷಯ ತಿಳಿಸಿದ್ದು ಐರೋಪ್ತ ಒಕ್ಕೂಟದ ಸಹಭಾಗಿ ರಾಷ್ಲ ಸ್ಸೇನ್ ಭಾರತಕ್ಕೆ ಮೌಲ್ವಾದ ಕೊಡುಗೆ ನೀಡಿದೆ ಎಂದು ಅವರು ಹೇಳದ್ಗಾರೆ ಕರ್ನಾಟಕದ ಹಿರಿಯ ರಂಗಕರ್ಮಿ ಎಸ್

ರಾಜಾರಾಮ್ ನಿಧನರಾಗಿದ್ದಾರೆ

ಅವರ ನಿಧನಕ್ಷೆ ಕನ್ನಡ ಮತ್ತು ಸಂಸ್ಕತಿ ಸಚಿವ ಅರವಿಂದ ಲಿಂಬಾವಳಿ ಸಂತಾಪ ವ್ಯಕ್ಷಪಡಿಸಿದ್ದಾರೆ ರಾಜಾರಾಮ್ ನಿಧನದಿಂದ ಕನ್ನಡ ರಂಗಭೂಮಿ ಅತ್ನುತ್ತಮ ಕಲಾವಿದರೊಬ್ಲರನ್ನು ಕಳೆದುಕೊಂಡಂತಾಗಿದೆ ಎಂದು ಅವರು ದುಖಃ ವ್ಯಕ್ಷಪಡಿಸಿದ್ದಾರೆ